ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯಪಾಲರು ಸೇರಿದಂತೆ ಪಲವು ಗಣ್ಯರು ಭಾಗವಹಿಸಲಿದ್ದಾರೆ

ವಾಯುಮಾಲಿನ್ನ ನಿಯಂತ್ರಣಕ್ಕೆ ಸರ್ಕಾರ ಪಲವು ತ್ರಮಗಳನ್ನು ಕೈಗೊಂಡಿದೆ ಎಂದು ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಪ್ರಕಾಶ್ ಜಾವ್ವೇಕರ್ ಪೇಳದ್ದಾರೆ ಇಂದು ಸಂಜೆ ಫೇಸ್ ಬುಕ್ ಲೈವ್ ಮೂಲಕ ಸಾರ್ವಜನಿಕರೊಂದಿಗೆ ಸಂಮಸನ ನಡೆಸಿದ ಅವರು ಮಾಲಿನ್ನ ನಿಯಂತ್ರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ಚರ್ಚಿಸಿದರು ಮಾಲಿನ್ಯ ಪ್ರತಿ ದೇಶದ ಸಮಸ್ಯೆಯಾಗಿದ್ದು ಭಾರತದಲ್ಲಿ ವಾಪನ ದಟ್ಟಣೆ ಕೈಗಾರಿಕೆ ತ್ಯಾಜ್ಯ ನಿರ್ವಹಣೆ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿವೆ ಎಂದರು

ಇದು ಮಾಲಿನ್ಯ ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದರು ಮೆಟ್ರೋ ಸಿಎನ್ಜಿ ಬಸ್ ಸಂಚಾರದಿಂದಾಗಿ ವಾಯುಮಾಲಿನ್ದ ಪ್ರಮಾಣ ತಗ್ಗಿದ್ದು ಮುಂಬರುವ ದಿನಗಳಲ್ಲಿ ಪ್ರಮುಖ ನಗರಗಳಲ್ಲಿ ಇ ಬಸ್

ಮಾಲಿನ್ಯ ನಿಯಂತ್ರಿಸುವಲ್ಲಿ ಜನರ ಸಹಕಾರ ಕೂಡ ಅಷ್ಷೇ ಅಗತ್ಯ ಎಂದ ಅವರು ಜನರು ಸಾಧ್ಯವಿರುವೆಡೆ ಬೈ ಸೈಕಲ್ ಬಳಸುವುದು ನಡೆದೇ ಹೋಗುವುದನ್ನು ರೂಢಿಸಿಕೊಳ್ಳಬೇಕು ಎಂದರು ಭಾರತೀಯ ನೌಕಾಪಡೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಬ್ರಹ್ಮೋಸ್ ಕ್ಷಿಪಣಿಯನ್ನು ಚೆನ್ನೈನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಭಾರತ ಮತ್ತು ರಷ್ಕಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಈ ಕ್ಷಿಪಣಿ ನೌಕಾ ಮೇಲ್ವೈನ ದೀರ್ಘವ್ವಾಪ್ತಿಯ ಗುರಿಗಳನ್ನು ನಿಖರವಾಗಿ ತಲುಪಲಿದೆ ಯಶಸ್ತಿ ಪ್ರಯೋಗಕ್ಕೆ ಶ್ರಮಿಸಿದ ಡಿಆರ್ಡಿಟಿ ಬ್ರಹೋಸ್ ಮತ್ತು ನೌಕಾಪಡೆಯ ಸಿಬ್ಬಂದಿಯನ್ನು ರಕ್ಷಣಾ ಸಚವ ರಾಜನಾಥ್ ಸಿಂಗ್ ಅಭಿನಂದಿಸಿದ್ದಾರೆ ಇದು ಭಾರತದ ಸಶಸ್ವವಡೆಗೆ ಹೆಚ್ಚಿನ ಸಾಮರ್ಥ್ಯ ನೀಡಲಿದೆ ಎಂದು ಡಿಆರ್ಡಿಒ ಮುಖ್ಯಸ್ಥ ಡಾ ರೆಡ್ಡಿ ಪೇಳಿದ್ದಾರೆ ತಮಿಳುನಾಡು ಕೇರಳ ಪಂಜಾಬ್ ಪರಿಯಾಣ ಉತ್ತರಪ್ರದೇಶ ಉತ್ತರಾಖಂಡ ಚಂಡಿಗಢ ಜಮ್ಮ ಮತ್ತು ಕಾಶ್ಮೀರಗಳಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಮಾರುಕಟ್ಟೆ ಋತುವಿನ ಭತ್ತ ಖರೀದಿ ಪ್ರಕ್ರಿಯೆ ಸುಗಮವಾಗಿ ಸಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ

ತಮಿಳುನಾಡು

ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಖ್ಯಾತ ಓಂದಿ ಚಿತ್ರನಟ ಅಮಿತಾಬ್ ಬಜ್ಜನ್ ಅವರ ಜಾಗೃತಿ ಮಾತು

ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ

ಪೈದರಾಬಾದ್ನಲ್ಲೂ ಭಾರಿ ಮಳೆಯಾಗಿದ್ದು ಪವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ನೀಡಿದೆ

ಮಪಾರಾಷ್ಟದಲ್ಲಿ ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆಗಳಿಗೆ ಪಾನಿಯಾಗಿದೆ

ಕರ್ನಾಟಕ ಮಪಾರಾಷ್ಟ ಮತ್ತು ತೆಲಂಗಾಣ ರಾಜ್ಯಗಳ ಪ್ರವಾಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಪಾರ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದೆ ದೇಶದಲ್ಲಿ ವೈದ್ಯಕೀಯ ಆಮ್ಲಜನಕದ ಕೊರತೆಯಿಲ್ಲ ಎಂದು ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಹೇಳಿದ್ದಾರೆ

ಕೊರೊನಾ ಬಿಕ್ಕಟ್ಟನಿಂದಾಗಿ ಅಗತ್ಯ ಬೀಳುವ ಪೆಚ್ಚುವರಿ ಆಮ್ಲಜನಕ ಬೇಡಿಕೆಯನ್ನು ಪೂರೈಸಲು ಉತ್ಪಾದನಾ ಸಾಮರ್ಥ್ವ ಪಟ್ಟಸಲು ಸರ್ಕಾರ ಸಿದ್ದವಿದೆ ಎಂದು ಅವರು ಪೇಳದರು ಗೃಪ ಸಚಿವಾಲಯ ನಿಯೋಜಿಸಿರುವ ತಂಡ ಮತ್ತು ಆರೋಗ್ಯ ಸಚಿವಾಲಯ ದೇಶದಲ್ಲಿನ ಆಮ್ಲಜನಕದ ಅಗತ್ಯತೆಗಳ ಬಗ್ಗೆ ನಿರಂತರ ನಿಗಾ ವಹಿಸಿದೆ ಎಂದರು

ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪೆಟ್ಟಿನ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೂ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಬಿಜೆಪಿ ನಾಯಕ ಕೇಂದ್ರ ಗೃಪ ಸಚಿವ ಅಮಿತ್ ತಾ ಹೇಳಿದ್ದಾರೆ ಪ್ರಸ್ತುತ ಬಿಹಾರದಲ್ಲಿನ ಮೈತ್ರಿಯಿಂದ ಲೋಕ ಜನಶಕ್ತಿ ಪಕ್ಷ ಎಲ್ಜೆಪಿ ಹೊರ ಬಂದಿದ್ದು

ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಬಿಜೆಟಗೆ ಬೆಂಬಲ ನೀಡಿದರೂ ನಿಶೀಶ್ಕುಮಾರ್ ನೇತೃತ್ವದ ಸಂಯುಕ್ತ ಜನತಾದಳಕ್ಕೆ ಬೆಂಬಲ ನೀಡುವುದಿಲ್ಲ ಎಂದು ಎಲ್ಜೆಪಿ ನಾಯಕ ಜಿರಾಗ್ ಪಾಸ್ವಾನ್ ಮನರುಚ್ವರಿಸಿದ್ದಾರೆ ಆರ್ಜೆಡಿ ಅಥವಾ ಕಾಂಗ್ರೆಸ್ ಪಕ್ಷದೊಂದಿಗೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದೂ ಪಾಸ್ವಾನ್ ಇದೇ ವೇಳೆ ಹೇಳಿದರು

ಕೊರೊನಾ ಸೋಂಕು ಪರಡದಂತೆ ತಡೆಗಟ್ಟಲು ಪಲವು ಮುನ್ನೆಜ್ಜರಿಕಾ ತ್ರಮಗಳೊಂದಿಗೆ ರೈಲು ಸೇವೆ ಮತ್ತೆ ಆರಂಭಿಸಲಾಗಿದೆ ಎಂದು ಐಆರ್ಸಿಟಿಸಿ ಹೇಳಿದೆ ಅಂತರ ಕಾಯ್ದಕೊಳ್ಳಲು ಸೀಟು ಬಿಟ್ಟು ಸೀಟನಲ್ಲಿ ಆಸನ ವ್ಯವಸ್ಥೆ ಮಾಡಲಾಗಿದೆ ಒಮ್ಮೆ ಕುಳಿತುಕೊಂಡ ಬಳಿಕ ಪ್ರಯಾಣಿಕರು ಆಸನ ಬದಲಿಸಲು ಅವಕಾಶವಿಲ್ಲ ಮಾಸ್ಕ್ ಧರಿಸುವುದು ಮತ್ತು ಆರೋಗ್ಯ ಸೇತು ಆಪ್ ಬಳಸುವುದು ಕಡ್ಡಾಯವಾಗಿದೆ

ಸೂಪರ್ ಓವರ್ ಆಟ ಪ್ರಗತಿಯಲ್ಲಿದೆ ಟಾಸ್ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು

ಎರಡೂ ತಂಡಗಳು ಸಮಾನ ರನ್ ಗಳಿಸಿದ್ದು ಸೂಪರ್ ಓವರ್ ಮೂಲಕ ಪಂದ್ವದ ಗೆಲುವು ನಿರ್ಧರಿಸಲಾಗುವುದು